ನಿಲುಗಡೆಯಾಗಿರುವ ಭಾರತೀಯರ ವಾಪಸ್ನಾತಿಗೆ ಕ್ರಮ ಪ್ರಧಾನಮಂತ್ರಿಯವರ ವಿಶೇಷ ಪ್ಲಾಕೇಜ್ ಕುರಿತು ವಿತ್ತ ಸಚಿವರಿಂದ ಇಂದು ಮತ್ತಷ್ಟು ವಿವರಗಳು

ಇಂದು ರಾಷ್ಷೀಯ ಡೆಂಗಿ ನಿರ್ಮೂಲನಾ ದಿನ ವ್ಯಾಧಿ ನಿಯಂತ್ರಣಕ್ಕೆ ಆರೋಗ್ಯ ಸಚಿವಾಲಯದಿಂದ ಕೆಲ ಸರಳ ಕ್ರಮಗಳ ಸಲಹೆ

ಸಾಗಾರೋತ್ತರ ದೇಶಗಳಲ್ಲಿ ಸಿಕ್ಕಿಹಾಕಿಕೊಂಡಿರುವ ಭಾರತೀಯ ಶ್ರಜೆಗಳನ್ನು ಸ್ವದೇಶಕ್ಕೆ ಕರೆತರಲು ಸರ್ಕಾರ ನಡೆಸಿರುವ ಬ್ಲಹತ್ ಮತ್ತು ಅತ್ಯಂತ ಸಂಕೀರ್ಣ ಕಾರ್ಯಾಚರಣೆ ಇದಾಗಿದೆ ಎಂದು ವಿದೇಶಾಂಗ ವ್ಲವಹಾರಗಳ ಸಚಿವಾಲಯದ ವಕ್ತಾರರು ತಿಳಿಸಿದ್ದಾರೆ

ಉತ್ತರ ಪ್ರದೇಶ ಮತ್ತು ಬಿಹಾರ ಈ ನಿಟ್ಟನಲ್ಲಿ ತ್ವರಿತ ಕ್ರಮಗಳನ್ನು ಕೈಗೊಂಡಿದ್ದು

ಯಾವುದೇ ವಲಸೆ ಕಾರ್ಮಿಕ ಕಾಲ್ನಡಿಗೆಯಲ್ಲಿ ತನ್ನ ಊರಿಗೆ ಹಿಂದಿರುಗುವ ಪ್ರಯತ್ನ ಮಾಡದಂತೆ ನೋಡಿಕೊಳ್ಳಬೇಕು ಎಂದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಸೂಚನೆ ನೀಡಿದೆ ಈ ಸಂಬಂಧ ಕೇಂದ್ರ ಗೃಹ ಕಾರ್ಯದರ್ಶಿ ಅಜಯ್ ಬಲ್ಲಾ ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದು ಶ್ರಯಾಣಕ್ಕೆ ಮಾಡಿರುವ ವ್ಯವಸ್ಥೆಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ಅಗತ್ಯವಿದೆ ಕಾಲ್ನಡಿಗೆಯಲ್ಲಿ ಪ್ರಯಾಣಕ್ಕೆ ಮುಂದಾಗಬಾರದೆಂದು ವಲಸೆ ಕಾರ್ಮಿಕರಿಗೆ ಸೂಚಿಸಬೇಕಾಗಿದೆ ಎಂದು ತಿಳಿಸಿದ್ದಾರೆ ಕಾಲ್ನಡಿಗೆಯಲ್ಲಿ ತೆರಳರುವ ವಲಸೆ ಕಾರ್ಮಿಕರನ್ನು ಸಮೀಪದ ಆಶ್ರಯತಾಣಗಳಿಗೆ ಕರೆದುಕೊಂಡು ಹೋಗಿ ಅವರ ಬಸ್ ಅಥವಾ ರೈಲು ಪ್ರಯಾಣಕ್ಕೆ ಅನುವಾಗುವವರೆಗೆ ಅವರಿಗೆ ಅನ್ನಾಹಾರಗಳು ದೊರೆಯುವಂತೆ ಏರ್ಪಾಡುಮಾಡಬೇಕು ಎಂದು ಅವರು ತಿಳಿಸಿದ್ದಾರೆ ಅಗತ್ಯಕ್ಷೆ ಅನುಗುಣವಾಗಿ ರೈಲ್ವೇಸ್ ಹೆಚ್ಚಿನ ಸಂಖ್ಯೆಯ ವಿಶೇಷ ರೈಲುಗಳ ಸಂಚಾರ ನಿರ್ವಹಿಸುವುದು ಎಂದು ಸಹ ಕೇಂದ್ರ ಗೃಹ ಕಾರ್ಯದರ್ಶಿ ತಿಳಿಸಿದ್ದಾರೆ

ಅದರಂತೆ ಈಗಾಗಲೇ ಸಣ್ಣ ಮಧ್ಯಮ ಉದ್ಯಮ ವಲಯ ವಲಸೆ ಕಾರ್ಮಿಕರು ಕೃಷಿ ಮತ್ತು ಕೃಷಿ ಅವಲಂಬಿತ ಕ್ಷೇತ್ರಗಳಿಗೆ ಸಚಿವೆ ನಿರ್ಮಲಾ ಸೀತಾರಾಮನ್ ಈಗಾಗಲೇ ಪರಿಹಾರ ಪ್ರಕಟಿಸಿದ್ದಾರೆ

ಆರೋಗ್ಲ ರಕ್ಷಣಾ ಕಾರ್ಯಕರ್ತರ ಅಪಾಯ ಸಂಭವನೀಯ ಪರಿಸ್ಥಿತಿ ಆಧಾರದಲ್ಲಿ ವ್ಯೆಯಕ್ತಿಕ ಸಂರಕ್ಷಣಾ ಸಲಕರಣೆ ಪಿಪಿಇ ಬಳಸಬೇಕೆಂದು ಆರೋಗ್ಯ ಮತ್ತು ಕುಟುಂಬ ಕಲ್ಲಾಣ ಸಚಿವಾಲಯ ಸಲಹೆ ನೀಡಿದೆ ಕೋವಿಡೇತರ ಆಸ್ಪತ್ರೆಗಳು ಹಾಗೂ ಕೋವಿಡ್ ವಲಯದಲ್ಲಿನ ಆಸ್ಪತ್ರೆಯ ಕೊರೋನಾ ಚಿಕಿತ್ಸೆ ನೀಡದ ಪ್ರದೇಶಗಳಲ್ಲಿನ ಆರೋಗ್ಯ ಕಾರ್ಯಕರ್ತರು ವಿವೇಚನೆಯಿಂದ ಪಿಪಿಇಗಳನ್ನು ಬಳಸಬೇಕೆಂದು ಸಚಿವಾಲಯ ಹೆಚ್ಚುವರಿ ಮಾರ್ಗಸೂಚಿ ನೀಡಿದೆ ವಿವಿಧ ಪರಿಸ್ಥಿತಿಗಳಲ್ಲಿ ಬಳಸಬಹುದಾದ ವ್ಲೆಯಕ್ತಿಕ ಸಂರಕ್ಷಣಾ ಸಲಕರಣಿಗಳ ಮಾದರಿ ಬಗ್ಗೆ ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ ಬಳಸಿದ ಪಿಪಿಇಗಳ ವಿಲೇವಾರಿಗೆ ಸಂಬಂಧಿಸಿದಂತೆ ನಿಯಮಗಳನ್ನು ಪಾಲಿಸಬೇಕೆಂದು ಸಹ ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ

ಉಡುಪಿ ಧಾರವಾಡ ದಾವಣಗೆರೆ ಬಳ್ದಾರಿ ಬಾಗಲಕೋಟೆ ಜಿಲ್ಲೆಗಳಲ್ಲಿ ತಲಾ ಒಂದು ಪ್ರಕರಣ ವರದಿಯಾಗಿದೆ

ಡೆಂಗಿ ವ್ಯಾದಿಯನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಕೆಲವೊಂದು ಸರಳ ಕ್ರಮಗಳನ್ನು ಆರೋಗ್ಯ ಸಚಿವಾಲಯ ಪಟ್ಟ ಮಾಡಿದೆ ಸೊಳ್ಳೆ ಕಡಿತದಿಂದ ತಮ್ನನ್ನು ತಾವು ರಕ್ಷಿಸಿಕೊಳ್ಳಲು ಪರಿಸರವನ್ನು ಶುಚಿಯಾಗಿಟ್ಟುಕೊಳ್ಳಬೇಕು ಸೊಳ್ಳೆ ಸಂತತಿ ಬೆಳೆಯಲು ಅವಕಾಶವಾಗದಂತೆ ಪರಿಸರದಲ್ಲಿ ನೀರು ನಿಂತು ಮಲಿನವಾಗುವುದನ್ನು ತಡೆಯಬೇಕು ಕೂಲರ್ಗಳನ್ನು ಪರೀಕ್ಷಿಸಿ ವಾರ ವಾರ ಕುಚಿಗೊಳಿಸಬೇಕು ನೀರಿನ ಟ್ಯಾಂಕ್ ಮತ್ತು ಇನ್ನಿತರೆ ನೀರು ಶೇಖರಣಾ ವ್ಯವಸ್ಥೆಗಳನ್ನು ಬಿಗಿಯಾದ ಮುಚ್ವಳದಿಂದ ಮುಚ್ವರಬೇಕು ಜನರು ಸೊಳ್ಳೆಪರದೆ ಅಥವಾ ಸೊಳ್ಳೆ ಓಡಿಸುವ ಸಾಧನಗಳನ್ನು ಬಳಸಬೇಕು ಹಾಗೂ ಉದ್ದತೋಳನ ಬಟ್ಟೆಗಳನ್ನು ಧರಿಸಬೇಕು ಹೂವಿನ ಕುಂಡ ಅಕ್ವೇರಿಯಂ ಹಾಗೂ ಪಕ್ಷಿಗಳಿಗೆ ಇಟ್ಟಿರುವ ನೀರಿನ ಶೇಖರಣಾ ವ್ಯವಸ್ಥೆಗಳನ್ನು ಪ್ರತಿವಾರ ಬದಲಿಸಬೇಕು ಎಂಬುದು ಈ ಅಂಶಗಳಾಗಿವೆ ಡೆಂಗಿ ಒಂದು ವೈರಾಣು ವ್ಯಾಬಿಯಾಗಿದ್ದು ಏಡಿಸ್ ಈಜಿಪ್ಷೀ ಎಂಬ ನಿರ್ದಿಷ್ಟ ಸೊಳ್ಳೆಯ ಕಡಿತದಿಂದ ಈ ಸೋಂಕು ಹರಡುವುದು ಮಳೆಗಾಲದ ನಂತರ ಇದೊಂದು ಸಾಮಾನ್ವ ವಿದ್ಹಾಮಾನವಾಗಿರುತ್ತದೆ ಇದೊಂದು ತೀವ್ರ ರೀತಿಯ ಸಾಂಕ್ರಾಮಿಕವಾಗಿದ್ದು ಸೊಳ್ಳೆ ಕಡಿತದ ಮೂಲಕ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಹರಡುವುದು

ಕೃಷಿ ಉತ್ಪನ್ನಗಳ ಅಂತಾರಾಜ್ಯ ಮಾರಾಟ ಆಕರ್ಷಕ ಬೆಲೆಗೆ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡಲು ರೈತರಿಗೆ ಅವಕಾಶ ಕಲ್ಪಿಸುವ ಕೇಂದ್ರದ ಕಾನೂನು ಸೇರಿದಂತೆ ಕೇಂದ್ರ ಸರ್ಕಾರ ಪ್ರಕಟಿಸಿರುವ ಹಲವು ಸುಧಾರಣಾ ್ರಮಗಳಿಗೆ ಉಪರಾಷ್ಟಪತಿ ಎಂ ವೆಂಕಯ್ನನಾಯ್ನು ಸಂತಸ ವ್ಯಕ್ತಪಡಿಸಿದ್ದಾರೆ